ಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ನೂತನ ರೈಲ್ವೆ ಮಾರ್ಗದ ಅವಶ್ಯಕತೆಯ ಬಗ್ಗೆ ಸಮಾಲೋಜಿಸಿ ಮುಂದಿನ ಕ್ರಮ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇತ ಅಂಗಡಿ ಭರವಸೆ ್ಲಿ ಬರ ಪರಿಸ್ಥಿತಿ ಚರ್ಚೆ ಶೀಘವೇ ಜಿಲ್ಡಾಧಿಕಾರಿಗಳು ಮತ್ತು ಜಿಲ್ಡಾ ಪಂಜಾಯತ್ ಸಿಇಒಗಳ ಸಭೆ ಕರೆಯುವಂತೆ ಮುಖ್ಯಮಂತ್ರಿ ಎಚ್

ರಾಜ್ಯದಲ್ಲಿ ವಿದ್ಯುಜ್ವಕ್ಕೆ ಉತ್ಪಾದಿಸುತ್ತಿರುವ ಶಾಖೋತ್ಪನ್ನ ಕೇಂದ್ರಗಳಿಗೆ ಕಲ್ಲಿದ್ದಿಲು ಅಭಾವ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿರುವ ಅವರು ಕಳಸಾ ಬಂಡೂರಿ ಯೋಜನೆ ವಿವಾದ ನ್ನಾಯಾಲಯದಲ್ಲಿರುವುದರಿಂದ ಇದರ ಪರಿಪಾರಕ್ಕೆ ಮುಖ್ಯಮಂತ್ರಿಗಳು ಸರ್ವಪಕ್ಷ ಸಭೆ ಕರೆಯಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಸೂಚಿಸಿದರು

ಸಚಿವ ಸ್ವಾನ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಸದ್ದ ನೂತನ ಯೋಜನೆಗಳನ್ನು ಪಾಕಿಕೊಂಡಿಲ್ಲ ರಾಜ್ಯ ಸರ್ಕಾರದ ಸಹಕಾರ ಪಡೆದು ಸ್ವೀಯ ಜನಪ್ರತಿನಿಧಿ ಪಾಗೂ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ರೈಲ್ವೆ ಅಭಿವೃದ್ಧಿಯ ಯೋಜನೆಗಳನ್ನು ರೂಪಿಸಲಾಗುವುದು

ಯೋಜನೆಗಳ ಸಮರ್ಪಕ ಅನುಷ್ಯಾನ ಹಾಗೂ ಸಮಸ್ಕೆಗಳ ನಿವಾರಣೆಯ ಸಲುವಾಗಿ ಬೆಳಗಾವಿ ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ಸಭೆಯನ್ನು ಶೀಘವೇ ನಡೆಸಲಾಗುವುದು ಎಂದು ತಿಳಿಸಿದರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ನೂತನ ರೈಲ್ವೆ ಮಾರ್ಗದ ಅವಶ್ಯಕತೆಯ ಬಗ್ಗೆ ಸಮಾಲೋಚಿಸಿ ಮುಂದಿನ ತ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸಚಿವ ಸುರೇಶ ಅಂಗಡಿ ಭರವಸೆ ನೀಡಿದರು

ರಾಜ್ಯದ ಬರ ಪರಿಶ್ನಿತಿ ನಿರ್ವಹಣೆ ಬಜೆಟ್ನಲ್ಲಿ ಘೋಷಿಸಿದ ಕಾರ್ಯಕ್ರಮಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಅನುಷ್ಯಾನಗೊಳಿಸಲು ಎಲ್ಲ ಅಗತ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಎಚ್

ವಿಜಯಭಾಸ್ಕರ್ ಅವರಿಗೆ ಸೂಚಿಸಿದ್ದಾರೆ ಬೆಂಗಳೂರಿನ ಕೆಎಸ್ಎಫ್ಸಿ ಸಭಾಂಗಣದಲ್ಲಿ ನಿನ್ನೆ ವಿವಿಧ ಅಭಿವೃದ್ದಿ ಕಾರ್ಯಕ್ರಮಗಳ ಅನುಷ್ಠಾನ ಪರಿಶೀಲನೆ ಕುರಿತು ಮುಖ್ಯ ಕಾರ್ಯದರ್ಶಿ ಅವರೊಂದಿಗೆ ಚರ್ಚೆ ನಡೆಸಿ ಮಾತನಾಡಿದ ಅವರು ರಾಜ್ಯದ ಬರ ಪರಿಸ್ಟಿತಿ ಕುರಿತು ಚರ್ಚಿಸಲು ಶೀಘವೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಜಾಯತ್ ಸಿಇಒಗಳ ಸಭೆ ಕರೆಯುವಂತೆ ನಿರ್ದೇಶನ ನೀಡಿದರು ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಯಾವುದೇ ಲೋಪವಾಗಿದ್ದರೆ ಅಥವಾ ನಿಧಾನವಾಗುತ್ತಿದ್ದರೆ ಇದಕ್ಕೆ ಕಾರಣಗಳನ್ನು ಅರಿತು ಸಮಸ್ತೆ ನಿವಾರಿಸುವಂತೆ ಹಾಗೂ ಈ ನಿಟ್ಟಿನಲ್ಲಿ ನಿಯಮಿತವಾಗಿ ಪ್ರಗತಿ ಪರಿಶೀಲನೆ ನಡೆಸುವಂತೆ ಸೂಚಿಸಿದರು ರಾಜ್ಕದಲ್ಲಿ ಶಿಕ್ಷಣ ಆರೋಗ್ಕ ಹಾಗೂ ವಸತಿ ಯೋಜನೆಗಳಿಗೆ ಹೆಟ್ಟಿನ ಆದ್ಕತೆ ನೀಡಬೇಕು ಶಿಕ್ಷಣದ ಗುಣಮಟ್ಟ ಖಾತರಿ ಪಡಿಸಲು ಹಾಗೂ ಶಾಲಾ ಕಾಲೇಜುಗಳ ಮೂಲಸೌಕರ್ಯಕ್ಕೆ ಆದ್ಯಕೆ ನೀಡಲು ಕ್ರಮ ಮಹಿಸುವಂತೆ ಮುಖ್ಯಮಂತ್ರಿಯವರು ಸೂಚಿಸಿದರು ಆಂಗ್ಲ ಮಾಧ್ಯಮ ಶಾಲೆಗಳ ಪ್ರಾರಂಭದ ಕುರಿತ ವಿವರಗಳನ್ನು ಪಡೆದು ಈ ಶಾಲೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ದೊರಕುವಂತೆಯೂ ಖಾತರಿ ಪಡಿಸುವಂತೆ ಮುಖ್ಯಮಂತ್ರಿ ಎಚ್

ರಾಜ್ಕದಲ್ಲಿರುವ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರಕ್ಕೆ ಅಧಿಕಾರ ಉಳಿಸಿಕೊಳ್ಳುವುದರಲ್ಲಿ ಮಾತ್ರ ಆಸಕ್ತಿಯಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಶಿವಮೊಗ್ಗದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಿತ್ರ ಸರ್ಕಾರ ಅಧಿಕಾರ ಉಳಿಸಿಕೊಳ್ಳಲು ಮಾತ್ರ ತಮ್ಮ ಗಮನ ಪರಿಸುತ್ತಿದೆ ಆದರೆ ರಾಜ್ಯದ ಜನತೆ ತೀವ್ರತೆರನಾದ ಬರ ಪರಿಶ್ಥಿತಿಯಿಂದ ನರಳುತ್ತಿದ್ದರೂ ಅದನ್ನು ನಿರ್ಲಕ್ಷಿಸುತ್ತಿದೆ ಎಂದು ಟೀಕಿಸಿದರು

ಹೆಚ್ಚಿನ ಪ್ರಮಾಣದ ಜನತೆ ಕುಡಿಯುವ ನೀರು ದನ ಕರುಗಳಿಗೆ ಮೇವು ಸಿಗದೆ ಪರಿತಪಿಸುತ್ತಿದ್ದರೂ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ಮಾತ್ರ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಗಮನ ಪರಿಸುತ್ತಿದ್ದಾರೆ ಎಂದು ಟೀಕಿಸಿದರು ಸಮಿತ್ರ ಸರ್ಕಾರ ದಿನಗಳನ್ನು ಏಣಿಸುತ್ತಿದ್ದು ಅದು ಯಾವಾಗ ಬೇಕಾದರೂ ಪಥನವಾಗಬಹುದು ಆದ್ದರಿಂದ ಸರ್ಕಾರವನ್ನು ಅಶ್ಥಿರಗೊಳಿಸಲು ಯಾವುದೇ ಪ್ರಯತ್ನ ಮಾಡದೇ ಇರಲು ನಿರ್ಧರಿಸಲಾಗಿದೆ ಅದು ತನ್ನಿಂತಾನೆ ಪಥನವಾಗಲಿದೆ ಎಂದು ಬಿ

ರಾಜ್ಯದಲ್ಲಿರುವ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರ ಬಲಿಷ್ಠವಿದ್ದು ಈ ಸರ್ಕಾರವನ್ನು ಅಶ್ಶಿರಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಅರಣ್ಯ ಖಾತೆ ಸಚಿವ ಸತೀಶ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಎಚ್

ರೈಲ್ವೇ ಖಾತೆ ರಾಜ್ಯ ಸಚಿವ ಸ್ಥಾನ ಲಭಿಸಿದ ಬೆಳಗಾವಿಯ ಸುರೇಶ ಅಂಗಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದ ಸತೀಶ್ ಜಾರಕಿಹೊಳಿ ಹೈದರಾವಾದ್ ಕರ್ನಾಟಕ ಉತ್ತರ ಕರ್ನಾಟಕ ಪ್ರದೇಶ ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ರೈಲ್ವೇ ಸಂಬಂಧಿಸಿದ ವಿವಿಧ ಕೆಲಸಗಳು ಬಾಕಿ ಉಳಿದಿವೆ ಶೀಘ್ರವೇ ಸಚಿವರನ್ನು ಭೇಟಿ ಮಾಡಿ ಬಾಕಿ ಉಳಿದಿರುವ ರೈಲ್ವೇ ಯೋಜನೆಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ಹೇಳಿದರು ರೈತರಲ್ಲಿ ತಿಳಿವಳಿಕೆ ಮೂಡಿಸಿ ಬಿದಿರು ಉತ್ಪಾದನೆಯನ್ನು ಹೆಚ್ಚಿಸಿ ಅದರ ಹೆಚ್ಚಿನ ಲಾಭಾಂಶವನ್ನು ಪಡೆಯುವುದಕ್ಕೆ ಅರಣ್ಯ ಇಲಾಖೆ ಸಹಾಯ ಮಾಡಲಿದೆ ಎಂದು ಅರಣ್ಯ ಖಾತೆ ಸಚಿವ ಸತೀಶ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಬಿದಿರು ಬೆಳೆ ಉತ್ಪನ್ನ ಮತ್ತು ಉದ್ಯಮ ಕುರಿತ ಸಂವಾದ ಹಾಗೂ ಕಾರ್ಯಾಗಾರ ಉದ್ವಾಟಿಸಿ ಅವರು ಮಾತನಾಡಿದರು ಕೊಡಗು ಜಿಲ್ಲೆಯ ಕರ್ಣಂಗೇರಿ ಮದೆನಾಡು ಜಂಬೂರು ಗ್ರಾಮಗಳಲ್ಲಿ ಪ್ರಕೃತಿ ವಿಕೋಪದ ಸಂತ್ರಸ್ತರಿಗೆ ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದ್ದು ಮನೆಗಳನ್ನು ಶೀಘವೇ ಸಂತ್ರಸ್ತರಿಗೆ ಹಸ್ತಾಂತರಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಾ

ಮಹೇಶ್ ಹೇಳಿದ್ದಾರೆ

ಸದ್ಕದಲ್ಲೇ ಮುಂಗಾರು ಆರಂಭವಾಗಲಿದೆ ಆದ್ದರಿಂದ ಶೀಘವೇ ಮನೆ ಪಸ್ತಾಂತರ ಮಾಡಬೇಕಿದೆ ಈ ಸಂಬಂಧ ಸಮಾರೋಪಾದಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಎಂದು ಸಚಿವ ಸಾ

ಮಹೇಶ್ ಹೇಳಿದರು

ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ನೂತನ ರೈಲ್ವೆ ಮಾರ್ಗದ ಅವಶ್ಯಕತೆಯ ಬಗ್ಗೆ ಸಮಾಲೋಜಿಸಿ ಮುಂದಿನ ಕ್ರಮ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ ಅಂಗಡಿ ಭರವಸೆ ಬರ ಪರಿಸ್ಥಿತಿ ಚರ್ಚೆ ಶೀಘವೇ ಜಿಲ್ಡಾಧಿಕಾರಿಗಳು ಮತ್ತು ಜಿಲ್ಡಾ ಪಂಜಾಯತ್ ಸಿಇಒಗಳ ಸಭೆ ಕರೆಯುವಂತೆ ಮುಖ್ಯಮಂತ್ರಿ ಎಚ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು